ಇಶ್ರೇಲ್ ಹಾಗೂ ಪ್ಲಾಲಿಸ್ಸೇನ್ ನಡುವಣ ಸಂಘರ್ಷ ಇಶ್ರೇಲ್ ಪ್ರಧಾನಿ ಜತೆ ಅಮೆರಿಕ ಅಧ್ಯಕ್ಷ ಜೋ ದೈಡನ್ ಮಾತುಕತೆ

ಕೇಂದ್ರಿಯ ಜಿಷಧಿ ಗುಣಮಟ್ಟ ನಿಯಂತ್ರಣ ಸಂಸ್ವೆಯ ತಜ್ಞರ ಸಮಿತಿ ಪ್ರಯೋಗ ನಡೆಸಲು ಶಿಫಾರಸ್ಲು ಮಾಡಿದೆ

ಕೋವ್ತಿಕ್ಲಿನ್ ಲಸಿಕೆಯನ್ನು ಭಾರತ್ ಬಯೋಟೆಕ್ ಸಂಸ್ಥೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯ ಸಹಯೋಗದೊಂದಿಗೆ ಅಭಿವೃದ್ದಿಪಡಿಸಿದೆ

ಕೋವಿಡ್ ಸೋಂಕಿತರಿಗೆ ಆಮ್ಲಜನಕ ಪೂರೈಸುವ ವ್ಯವಸ್ಥೆ ಹೊಂದಿರುವ ಆಕ್ಲಿಕೇರ್ ಸಿಸ್ಟಂಗಳನ್ನು ಡಿಆರ್ಡಿಟ ಅಭಿವೃದ್ಧಿಪಡಿಸಿದೆ

ಬೆಂಗಳೂರಿನ ಡಿಆರ್ಡಿಓ ಸಂಸ್ಕೆ ಪ್ರತಿಕೂಲ ಹವಾಮಾನದಲ್ಲಿ ಕೆಲಸ ಮಾಡುವ ಯೋಧರ ಆರೋಗ್ಕ ಸಂರಕ್ಷಣೆಗಾಗಿ ಈ ಘಟಕವನ್ನು ಅಭಿವೃದ್ದಿಪಡಿಸಿದೆ

ಡಿಆರ್ಡಿಒ ಎರಡು ವಿಧದ ಆಕ್ಸಿಕೇರ್ ಸಿಸ್ಟಂ ಅಭಿವೃದ್ಧಿಪಡಿಸಿದ್ದು ಮ್ಯಾನ್ಯುಯಲ್ ವಿಧದಲ್ಲಿ ಪತ್ತು ಲೀಟರ್ ಆಕ್ಲಿಜನ್ ಸಿಲಿಂಡರ್ ಪ್ರೆಷರ್ ರೆಗ್ಕೂಲೇಟರ್ ಮತ್ತು ಫ್ಲೋ ಕಂಟ್ರೋಲರ್ ಮಕ್ತಿತರ ಸಾಧನಗಳನ್ನು ಒಳಗೊಂಡಿರುತ್ತದೆ ಎರಡನೇ ವಿಧದ ಆಕ್ಸಿಕೇರ್ ಸಿಸ್ಟಂನಲ್ಲಿ ವಿದ್ಧುನ್ಮಾನ ನಿಯಂತ್ರಣ ವ್ಯವಸ್ಥೆ ಅಳವಡಿಸಲಾಗಿದೆ

ವಿವಿಧ ದೇಶಗಳಿಂದ ಸ್ವೀಕರಿಸಲಾಗಿರುವ ವೈದ್ಯಕೀಯ ಉಪಕರಣಗಳು ಹಾಗೂ ಜಿಷಧಿಗಳನ್ನು ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಹಂಚಿಕೆ ಮಾಡಿ ಪೂರೈಸುವುದನ್ನು ಕೇಂದ್ರ ಸರ್ಕಾರ ನಿರಂತರವಾಗಿ ಮುಂದುವರೆಸಿದೆ

ರಾಜ್ಯಗಳು ಪಾಗೂ ಕೇಂದ್ರಾಡಳಿತ ಪ್ರದೇಶಗಳ ಕೋವಿಡ್ ಪ್ರತಿಕ್ರಿಯೆ ಸಾಮರ್ಥ್ಯವನ್ನು ಪೂರಕವಾಗಿ ಪೆಜ್ವಿಸಲು ಹಾಗೂ ಬಲಪಡಿಸಲು ಜಾಗತಿಕ ನೆರವನ್ನು ಕಳುಹಿಸಿಕೊಡಲಾಗುತ್ತಿದೆ ಎಂದಿದೆ ತ್ವರಿತಗತಿಯಲ್ಲಿ ಸೀಮಾ ಸುಂಕವನ್ನು ಇತ್ವರ್ಥಪಡಿಸುವ ಮೂಲಕ ಜಾಗತಿಕ ನೆರವನ್ನು ತ್ವರಿತವಾಗಿ ರವಾನಿಸಲು ಸರ್ಕಾರ ನಿಯಮಾವಳಿಗಳನ್ನು ಸುಸೂತ್ರಗೊಳಿಸಿದೆ ಎಂದು ತಿಳಿಸಿದೆ

ಇಕ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಕಾಹು ಅವರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಅದಮ್ಬ ಶೀಘ್ರ ಈ ಸಂಘರ್ಷಗಳು ಕೊನೆಗೊಳ್ಳಲಿವೆ ಎಂಬ ಆಶಯವನ್ನು ಅಧ್ವಕ್ಷ ಬೈಡನ್ ವ್ಹತಪಡಿಸಿದ್ದಾರೆ ಕ್ಷೇತಭವನದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅಧ್ಯಕ್ಷ ಬೈಡನ್ ಇಕ್ರೇಲ್ ಪ್ರಧಾನಮಂತ್ರಿಯೊಂದಿಗೆ ತಾವು ಮಾತುಕತೆ ನಡೆಸಿದ್ದು ಸಂಘರ್ಷಗಳು ಆದಷ್ಟು ಶೀಘ ಕೊನೆಗೊಳ್ಳಲಿವೆ ಎಂಬ ಭಾವನೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ ತನ್ನ ಪ್ರದೇಶದ ಮೇಲೆ ಸಾವಿರಾರು ರಾಕೆಟ್ ದಾಳಿ ನಡೆಸಿದಾಗ ಅದರಿಂದ ತನ್ನನ್ನು ಪಾಗೂ ತನ್ನ ನಾಗರಿಕರನ್ನು ರಕ್ಷಿಸಿಕೊಳ್ಳುವ ಪಕ್ಕು ಇಕ್ರೇಲ್ಗೆ ಇದೆ ಎಂದು ಬೈಡನ್ ಹೇಳಿದ್ದಾರೆ ಇಕ್ರೇಲ್ ಪ್ಯಾಲಿಸ್ಟೇನ್ ನಡುವೆ ಘರ್ಷಣೆ ಆರಂಭಗೊಂಡ ವಾರದ ನಂತರ ಮೊದಲ ಬಾರಿಗೆ ಅಮೆರಿಕ ಅಧ್ಯಕ್ಷರು ಈ ವಿಷಯ ಕುರಿತು ಇಕ್ರೇಲ್ ಪ್ರಧಾನಮಂತ್ರಿಯೊಂದಿಗೆ ಮಾತುಕತೆ ನಡೆಸಿದ್ದಾರೆ ಎಂದು ಕ್ಷೇತ ಭವನದ ಮೂಲಗಳು ತಿಳಿಸಿವೆ ಪಮಾಸ್ ಪಾಗೂ ಇತರ ಉಗ್ರರ ಗುಂಪುಗಳು ನಡೆಸಿರುವ ರಾಕೆಚ್ ದಾಳಿಯನ್ನು ಬೈಡನ್ ಖಂಡಿಸಿದ್ದಾರೆ ಇಕ್ರೇಲ್ ಭದ್ರತೆಗೆ ನಿಕಟ ಬೆಂಬಲವನ್ನು ಅಮೆರಿಕ ಅಧ್ಯಕ್ಷರು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಇಕ್ರೇಲ್ ತನ್ನನ್ನು ಹಾಗೂ ತನ್ನ ದೇಶದ ನಾಗರಿಕರನ್ನು ರಕ್ಷಿಸಿಕೊಳ್ಳುವ ಪಕ್ಕನ್ನು ಹೊಂದಿದೆ ಎಂದು ಹೇಳಿದ್ದಾರೆ

ದೇಶದ ಕರಾವಳಿ ಪ್ರದೇಶಗಳ ಮೇಲೆ ಚಂಡಮಾರುತ ಬೀಸುವ ಎಲ್ಲಾ ಸಾಧ್ಯತೆಗಳಿವೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ನೂಚನೆ ನೀಡಿದೆ ಅರಣ್ಣ ಸಮುದ್ರದ ಆಗ್ನೇಯ ಭಾಗ ಮತ್ತು ಲಕ್ಷದ್ವೀಪದ ಸುತ್ತಮುತ್ತ ನಾಳೆ ವಾಯುಭಾರ ಕುಸಿತ ಕಾಣಿಸಿಕೊಳ್ಳುವ ಸಂಭವವಿದೆ

ನಾಳೆ ಕೇರಳ ಕರ್ನಾಟಕ ಮಹಾರಾಷ್ಷ ಮತ್ತು ಗೋವಾ ಕರಾವಳಿಗಳ ಮೇಲೆ ಚಂಡಮಾರುತ ಬಂದೆರಗುವ ಎಲ್ಲ ಸಾಧ್ಯತೆ ಇರುವುದರಿಂದ ಕೆರಾವಳಿ ತೀರದಲ್ಲಿ ಮೀನುಗಾರರು ಸಮುದ್ರಕ್ಷೆ ಇಳಿಯಬಾರದು ಕೆರಾವಳಿ ಜನರು ಎಚ್ವರಿಕೆ ವಹಿಸಬೇಕು ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ